ಮಾತ್ರವಲ್ಲ ಅತ್ಯಾಚಾರ ಸಂತ್ರಸ್ತೆ ಮತ್ತು ಆಕೆಯ ವಕೀಲರು ಗಾಯಗೊಂಡ ಹಾಗೂ ಇಬ್ಬರು ಚಿಕ್ಕಮ್ಮಂದಿರು ಸಾವನ್ನಪ್ಪಿದ ಕಳೆದ ಭಾನುವಾರ ನಡೆದ ಅಪಘಾತಕ್ಕೆ ಸಂಬಂಧಿಸಿದ ಐದನೇ ಪ್ರಕರಣದ ತನಿಖೆಯನ್ನು ಏಳು ದಿನಗಳೊಳಗೆ ಪೂರ್ಣಗೊಳಿಸುವಂತೆಯೂ ಸಿಬಿಐಗೆ ಸೂಚಿಸಿದೆ ಮುಖ್ಯನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪೀಠ ಅಪಘಾತ ಪ್ರಕರಣದ ತನಿಖೆಗೆ ಹೆಚ್ಚುವರಿ ಏಳು ದಿನಗಳ ಕಾಲಾವಕಾಶವನ್ನು ಮಾತ್ರ ತನಿಖಾ ಸಂಸ್ಥೆ ಕೋರಬಹುದು ಎಂದು ಸ್ಪಪ್ಪಪಡಿಸಿದೆ

ಸಂತ್ರಸ್ತೆ ಆಕೆಯ ತಾಯಿ ಮತ್ತು ಕುಟುಂಬದ ಇತರೆ ಸದಸ್ಕರಿಗೆ ಸಿಆರ್ಪಿಎಫ್ ಭದ್ರತೆ ಒದಗಿಸಬೇಕು ಕಮಾಂಡೆಂಟ್ ಮಟ್ಟದ ಅಧಿಕಾರಿಯೊಬ್ಬರು ಈ ಬಗ್ಗೆ ವರದಿ ಸಲ್ಲಿಸಬೇಕು ಎಂದು ನಿರ್ದೇಶನ ನೀಡಿದೆ ರಾಯಬರೇಲಿ ಜೈಲಿನಲ್ಲಿರುವ ಸಂತ್ರಸ್ತೆಯ ಚಿಕ್ಕಪ್ಪ ತಮ್ಮನ್ನು ದೆಹಲಿಯ ನ್ಯಾಯಾಲಯಕ್ಕೆ ಸ್ಥಳಾಂತರಿಸುವಂತೆ ಕೋರಿ ಸಲ್ಲಿಸಿರುವ ಅರ್ಜಿಯೊಂದಿಗೆ ನಾಳೆ ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವುದಾಗಿ ಪೀಠ ತಿಳಿಸಿದೆ ಸಂತ್ರಸ್ತೆಯ ಚಿಕ್ಕಪ್ಪ ಅವರ ಪತ್ನಿ ಭಾನುವಾರದ ಅಪಘಾತದಲ್ಲಿ ಮೃತಪಟ್ಟದ್ದಾರೆ ಭಾನುವಾರ ನಡೆದ ಅಪಘಾತದ ಪ್ರಕರಣದ ವಿಚಾರಣೆಯನ್ನು ಸಿಬಿಐ ಕೈಗೆತ್ತಿಕೊಂಡಿದ್ದು ಉನ್ನಾವ್ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿರುವ ಉಚ್ದಾಟಿತ ಬಿಜೆಪಿ ಶಾಸಕ ಕುಲದೀಪ್ ಸೆಂಗಾರ್ ಸೇರಿದಂತೆ ಹತ್ತು ಜನರ ವಿರುದ್ದ ಕೊಲೆ ಪ್ರಕರಣ ದಾಖಲಿಸಿದೆ

ಈಗ ಪಕ್ಷದಿಂದ ಉಚ್ಛಾಟನೆ ಮಾಡಲಾಗಿದೆ ಎಂದು ಬಿಜೆಪಿ ಮೂಲಗಳು ತಿಳಿಸಿವೆ

ಕರ್ತವ್ಯಲೋಪವೆಸಗಿದ ಆರೋಪದಲ್ಲಿ ಅವರನ್ನು ಉನ್ನಾವ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇಂದು ಅಮಾನತುಗೊಳಿಸಿದ್ದಾರೆ ಸಂತ್ರಸ್ತೆ ಅಪಘಾತಕ್ಕೀಡಾಗುವ ಸಂದರ್ಭದಲ್ಲಿ ಈ ಮೂವರು ಸ್ಥಳದಲ್ಲಿ ಇರಲಿಲ್ಲ ಎನ್ನಲಾಗಿದೆ

ಈ ಮಸೂದೆಯನ್ನು ಈಗಾಗಲೇ ರಾಜ್ಯಸಭೆ ಅಂಗೀಕರಿಸಿತ್ತು ಸಾಂಸ್ಕಿಕ ಪುನರ್ರಚನೆ ಯೋಜನೆಗಳ ಅನುಮತಿ ಮತದಾರರ ಅಧಿಕೃತ ಪ್ರತಿನಿಧಿಗಳ ಹಕ್ಕು ಮತ್ತು ಕರ್ತಮ್ಥಗಳ ಬಗ್ಗೆ ಸ್ಪಷ್ಟತೆ ನೀಡುವ ಉದ್ದೇಶವನ್ನು ಈ ಮಸೂದೆ ಹೊಂದಿದೆ

ವಿರೋಧ ಪಕ್ಷದ ಸದಸ್ಯರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ಹಣಕಾಸು ಮತ್ತು ಕಾರ್ಪೊರೇಟ್ ವ್ವವಹಾರಗಳ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಕಂಪೆನಿಗಳು ಸಾಯಲು ಬಿಡಬಾರದು ಎಂಬುದು ಕಾನೂನಿನ ಉದ್ದೇಶವಾಗಿದೆ ದಿವಾಳಿಯಾಗುವುದು ಕಾನೂನಿನ ಏಕೈಕ ಕಾರ್ಯಸೂಚಿಯಲ್ಲ ಮತ್ತು ಅದು ಪರಿಹಾರ ಪ್ರಕ್ರಿಯೆಯನ್ನು ಒದಗಿಸುವ ಉದ್ದೇಶ ಹೊಂದಿದೆ ಎಂದರು

ಏರ್ ಸೆಲ್ ಮ್ಯಾಕ್ಲಿಸ್ ಒಪ್ಪಂದದಲ್ಲಿ ವಿದೇತೀ ಹೂಡಿಕೆ ಉತ್ತೇಜನ ಮಂಡಳಿ ಅನುಮೋದನೆಯ ಜಾರಿಯಲ್ಲಿನ ಅಕ್ರಮಗಳ ಆರೋಪಕ್ಕೆ ಈ ಪ್ರಕರಣಗಳು ಸಂಬಂಧಿಸಿವೆ ಜಮ್ನು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ನೇತೃತ್ವದ ನ್ಯಾಪನಲ್ ಕಾಸ್ವರೆನ್ಸ್ ನಿಯೋಗ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ಚರ್ಚೆ ನಡೆಸಿದೆ ಫಾರೂಕ್ ಅಬ್ದುಲ್ಲಾ ಅವರ ಪುತ್ರ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಕೂಡಾ ನಿಯೋಗದಲ್ಲಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಉಮರ್ ಜಮ್ಮ ಕಾಶ್ಮೀರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಂತೆ ಪ್ರಧಾನಮಂತ್ರಿ ಅವರಿಗೆ ಮನವಿ ಮಾಡಲಾಗಿದೆ ಕಣಿವೆಗೆ ಹೆಚ್ಲವರಿ ಕೇಂದ್ರೀಯ ಮೀಸಲು ಪಡೆಯನ್ನು ಕಳುಹಿಸುವ ನಿರ್ಧಾರವನ್ನು ಹಿಂಪಡೆದಿದ್ದಕ್ಕಾಗಿ ನಿಯೋಗವು ಪ್ರಧಾನಮಂತ್ರಿಯವನ್ನು ಅಭಿನಂದಿಸಿದೆ ಆದಷ್ಟು ಶೀಘ್ರ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಡೆಸುವಂತೆಯೂ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು

ಸೋಮವಾರ ಸ್ವೀಕರ್ ಸ್ಮಾನಕ್ಕೆ ರಾಜೀನಾಮೆ ನೀಡಿರುವ ಕೆ

ವಿಶ್ವನಾಥ್ ಕೆ ಗೋಪಾಲಯ್ಯ ಮತ್ತು ನಾರಾಯಣಗೌಡ ಜಂಟಿ ಅರ್ಜೆ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಶಾಸಕರಾಗಿದ್ದ ಪ್ರತಾಪ್ಗೌಡ ಪಾಟೀಲ್ ಬಿ

ಪಾಟೀಲ್ ಶಿವರಾಂ ಹೆಬ್ಲಾರ್ ಎಸ್

ಸೋಮಶೇಖರ್ ಬೈರತಿ ಬಸವರಾಜು ಮುನಿರತ್ನ ರೋಶನ್ಬೇಗ್ ಆನಂದಸಿಂಗ್ ಎಂಟಿಬಿ ನಾಗರಾಜ್ ಡಾ ಸುಧಾಕರ್ ಮತ್ತು ಶ್ರೀಮಂತ್ ಪಾಟೀಲ್ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ದಾರೆ

ನವದೆಹಲಿಯಲ್ಲಿಂದು ಮಧ್ಯಾಪ್ನ ವಿದೇತಾಂಗ ಸಚಿವಾಲಯದ ವಕ್ತಾರ ರವೀತ್ಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ ಅಂತಾರಾಷ್ಷೀಯ ನ್ನಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಿಂದ ಈ ಪ್ರಸ್ತಾವನೆ ಬಂದಿದೆ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಈ ವಿಷಯದಲ್ಲಿ ಪಾಕಿಸ್ತಾನದೊಂದಿಗೆ ಭಾರತ ಸಂವಹನ ನಡೆಸಲಿದೆ ಎಂದು ತಿಳಿಸಿದರು ಭಾರತದ ಗೂಡಾಚಾರಿಯೊಬ್ಬರನ್ನು ಪಾಕಿಸ್ತಾನದ ರಾಖಿಗಚ್ ಎಂಬಲ್ಲಿ ಅಲ್ಲಿನ ಅಧಿಕಾರಿಗಳು ಬಂಧಿಸಿದ್ದಾರೆ ಎಂಬ ವರದಿಯ ಬಗ್ಗೆ ಪ್ರಕ್ರಿಯಿಸಿದ ವಿದೇಶಾಂಗ ವಕ್ತಾರ ಇದು ದೃಢೀಕರಣಗೊಳ್ಳದ ಸುದ್ದಿಯಾಗಿದೆ ಈ ವಿಷಯದಲ್ಲಿ ಪಾಕಿಸ್ತಾನ ಯಾವುದೇ ಹೇಳಕೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದರು ಮಾಲ್ಜೀವ್ಸ್ನ ಮಾಜಿ ಅಧ್ಯಕ್ಷ ಅಹಮದ್ ಅದೀಬ್ ಅಬ್ಲುಲ್ ಗಘೂರ್ ಅವರನ್ನು ಭಾರತದಲ್ಲಿ ಬಂಧಿಸಲಾಗಿದೆ ಎಂಬ ವರದಿ ಬಗ್ಗೆ ಪ್ರಶ್ನಿಸಿದಾಗ ಈ ಸುದ್ದಿಯ ಬಗ್ಗೆಯು ಸತ್ಯಾಸತ್ಯತೆ ಅರಿಯಲು ಪ್ರಯತ್ನಿಸುತ್ತಿರುವುದಾಗಿ ತಿಳಿಸಿದರು

ಆರೋಗ್ಯ ಭದ್ರತೆ ಕಾರ್ಡ್ ಗಳನ್ನು ಹೊಂದಿರುವ ಕುಟುಂಬಗಳು ಈ ರಾಜ್ಯಗಳಲ್ಲಿ ಯಾವುದೇ ಪಡಿತರ ಅಂಗಡಿಗಳಿಂದ ಸಬ್ಲಡಿ ದರದಲ್ಲಿ ಅಕ್ಕಿ ಮತ್ತು ಗೋಧಿಯನ್ನು ಖರೀದಿಸಬಹುದಾಗಿದೆ ಈ ಸೇವೆಯನ್ನು ಪಡೆದುಕೊಳ್ಳುವುದಕ್ಷಾಗಿ ಅವರ ಪಡಿತರ ಚೀಟಿಗಳನ್ನು ಆಧಾರ್ ಸಂಖ್ಯೆಯೊಂದಿಗೆ ಜೋಡಣೆ ಮಾಡಬೇಕಾಗುತ್ತದೆ ತೆಲಂಗಾಣಾದಲ್ಲಿನ ಪಡಿತರ ಚೀಟಿದಾರರು ಈ ಸೌಲಭ್ಣವನ್ನು ಪಡೆದುಕೊಳ್ಳುತ್ತಿದ್ದು ರಾಜ್ಯದಲ್ಲಿನ ಯಾವುದೇ ನ್ಞಾಯದೆಲೆ ಅಂಗಡಿಗಳಿಂದ ಅವರು ಸಬ್ಲಿಡಿ ದರದಲ್ಲಿ ಅಕ್ಕಿ ಹಾಗೂ ಇತರ ಆಹಾರ ಧಾನ್ಯಗಳನ್ನು ಖರೀದಿಸಲು ಅವರಿಗೆ ಸಹಾಯವಾಗುತ್ತದೆ ಎಂದು ನಮ್ನ ಹೈದರಾಬಾದ್ ಬಾತ್ತೀದಾರರು ವರದಿ ಮಾಡಿದ್ದಾರೆ ಎರಡೂ ರಾಜ್ಯಗಳಲ್ಲಿ ಜಾರಿಗೆ ಬಂದಿರುವ ಒಂದು ರಾಷ್ಷ ಒಂದು ಪಡಿತರ ಚೀಟಿ ಯೋಜನೆಯ ಅಡಿಯಲ್ಲಿ ಪಿಓಎಸ್ ಯಂತ್ರಗಳ ಮೂಲಕ ಆಂಧ್ರ ಪ್ರದೇಶದಲ್ಲಿ ಎಲ್ಲೇ ಆದರೂ ಈ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಬಹುದಾಗಿದೆ ಮುಂದಿನ ವರ್ಷದ ಆಗಸ್ಟ್ ವೇಳೆಗೆ ಈ ಕಾರ್ಯಕ್ರಮವನ್ನು ಎಲ್ಲಾ ರಾಜ್ಯಗಳಿಗೂ ವಿಸ್ತರಿಸುವ ಉದ್ಗೇತ ಕೇಂದ್ರಕ್ಕಿದೆ

ಭಾರತ ಸರ್ಕಾರದ ಈ ಪ್ರಯತ್ನದ ಯಶಸ್ಸು ವಿಶ್ವದ ಹಲವು ದೇಶಗಳಿಗೆ ಮಾದರಿ ಎನಿಸಲಿದೆ

ಆಟದಿಂದ ಕೊನೆ ಗಳಿಗೆಯಲ್ಲಿ ಹಿಂದೆ ಸರಿದ ಭಾರತ ಪಿ

ಸಿಂಧು ಅವರ ಅನುಪಸ್ಥಿತಿಯಲ್ಲಿ ಸ್ಟೆನಾ ಕೂಡಾ ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಅಭಿಯಾನವನ್ನು ಅಂತ್ಯಗೊಳಿಸಿದ್ದಾರೆ